ಬೆಂಗಳೂರಿನಲ್ಲಿ ಪೊಲೀಸರು ವೈದ್ಧರು ಮತ್ತು ಆರೋಗ್ಡ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ ದುಷ್ತರ್ಮಿಗಳ ವಿರುದ್ದ ನಿರ್ದಾಕ್ಷಿಣ್ಣ ಕಾನೂನು ಕ್ರಮ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ

ಹೆಡ್ ಕೊರೊನಾ ಹಾಟ್ಸ್ಟಾಟ್ ಅಲ್ಲದ ಪ್ರದೇಶಗಳಲ್ಲಿ ಅಧಿಸೂಚಿತ ಸೇವೆಗಳಿಗೆ ಕೆಲವೊಂದು ಸಡಿಲಿಕೆಗಳನ್ನು ಮಾಡಲು ಕೇಂದ್ರ ಸರ್ಕಾರ ಇಂದಿನಿಂದ ಅನುಮತಿ ನೀಡಲಿದೆ

ಆದಾಗ್ಯೂ ಬಡ ವರ್ಗದ ಜನತೆ ಮತ್ತು ಕೂಲಿ ಕಾರ್ಮಿಕರ ದೈನಂದಿನ ಬದುಕು ಮತ್ತು ಆರ್ಥಿಕ ವರಿಸ್ತಿತಿ ಮನಗಂಡು ಕೊರೊನಾ ಸೋಂಕು ಇಲ್ಲದ ಪ್ರದೇಶಗಳಲ್ಲಿ ಕೆಲವೊಂದು ಸೇವೆಗಳಿಗೆ ಸಡಿಲಿಕೆ ನೀಡಲು ಕೇಂದ್ರ ಅನುಮತಿ ನೀಡಿದೆ ಮೀನುಗಾರಿಕೆ ಉದ್ದಮ ಮೀನುಗಳ ಮಾರಾಟಕ್ಕೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳಿಗೆ ಅನುಮತಿ ನೀಡಲಾಗಿದೆ

ಕುಕ್ತಟೋದ್ದಮ ಗ್ರಾಮೀಣ ಭಾಗದಲ್ಲಿ ಆಹಾರ ಸಂಸ್ಕರಣೆ ಐಟಿ ಹಾರ್ಡ್ವೇರ್ ಕಲ್ಲಿದ್ದಲು ಉತ್ತಾದನೆ ಗಣಿ ಮತ್ತು ಖನಿಜ ಉತ್ಪಾದನೆ ಮತ್ತು ಪ್ಯಾಕೇಜಿಂಗ್ ವಸ್ತುಗಳ ತಯಾರಿಕೆಗೆ ಕೇಂದ್ರ ಅನುಮತಿ ನೀಡಿದೆ

ಕೇಂದ್ರ ಸರ್ಕಾರ ಇಂದಿನಿಂದ ನೀಡಿರುವ ಅಧಿಸೂಚಿತ ಸೇವೆಗಳನ್ನು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಜಿಲ್ಲಾಡಳಿತಗಳು ಕೇಂದ್ರದ ಪರಿಷ್ಟತ ಮಾರ್ಗಸೂಚಿಯನ್ನು ಕಟ್ಟುನಿಟ್ನಾಗಿ ಪಾಲಿಸುವ ಮೂಲಕ ಇಂದಿನಿಂದ ಅನುಮತಿ ನೀಡಬಹುದು ಕ್ಕಷಿ ಮತ್ತು ತೋಟಗಾರಿಕೆಯ ಎಲ್ಲಾ ರೀತಿಯ ಚಟುವಟಿಕೆಗಳಿಗೆ ಇಂದಿನಿಂದ ಅನುಮತಿ ನೀಡಲು ಕೇಂದ್ರ ಸಮ್ಮತಿಸಿದೆ ಕ್ಕಷಿ ಉತ್ತನ್ನ ಮಾರುಕಟ್ಟೆಗಳಲ್ಲಿ ಮಾರಾಟ ವಹಿವಾಟಿಗೆ ಸಮ್ಮತಿ ನೀಡಲಾಗಿದೆ ಕೃಷಿ ಉತ್ತನ್ನಗಳ ಸಾಗಣೆ ಸರಕು ಟ್ರಕ್ಗಳ ಸಂಚಾರಕ್ಕೂ ಅನುಮತಿ ನೀಡಲಾಗಿದೆ ಹಣಕಾಸು ಸಂಬಂಧಿತ ಸಂಸ್ಲೆಗಳ ಸೇವೆ ಮತ್ತು ಆರೋಗ್ಗ ಸಂಬಂಧಿತ ಸೇವೆಗಳು ಸಂಪೂರ್ಣ ಕಾರ್ಯಾಚರಣೆ ನಡೆಸಲಿವೆ ಎಲೆಕ್ಟೀಷಿಯನ್ ಐಟಿ ರಿವೇರಿಗಳು ಪ್ಲಂಬರ್ಗಳು ಮೋಟಾರ್ ಮೆಕ್ಟಾನಿಕ್ಸ್ ಮತ್ತು ಕಾರ್ವೆಂಟರ್ಗಳ ಕೆಲಸ ಕಾರ್ಯಗಳಿಗೆ ಅನುಮತಿ ನೀಡಲಾಗಿದೆ ಗ್ರಾಮೀಣ ಭಾಗಗಳಲ್ಲಿ ಕಾರ್ಯಚರಣೆ ನಡೆಸುವ ಕೈಗಾರಿಕೆಗಳು ಮುನಿಸಿವಲ್ ಕಾರ್ಮೊರೇಷನ್ ಮತ್ತು ಮುನಿಸಿಪಾಲಿಟಿಯ ಹೊರಗೆ ನಡೆಯುವ ಉದ್ದಮ ವ್ಯವಹಾರಗಳಿಗೆ ಅನುಮತಿ ನೀಡಲಾಗಿದೆ ಕೊರಿಯರ್ ಸೇವೆ ಕೋಲ್ಡ್ ಸ್ಪೋರೇಜ್ ಖಾಸಗಿ ಭದ್ರತಾ ಸೇವೆಗಳು ಲಾಕ್ಡೌನ್ನಿಂದ ನಿಲುಗಡೆಯಾಗಿರುವ ಜನರಿಗೆ ವಾಸ್ತವ್ನ ಕಲ್ಲಿಸಿರುವ ಹೊಟೇಲ್ಗಳ ಸೇವೆ ಮುಂದುವರಿಕೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ

ರಾಜ್ಜಗಳಲ್ಲಿನ ಕುಂದುಕೊರತೆಗಳಿಗೆ ಅಗತ್ಯ ನಿರ್ದೇಶನ ನೀಡುವ ಜತೆಗೆ ವಾಸ್ತವ ಪರಿಸ್ತಿತಿಗಳ ಕುರಿತು ಈ ತಂಡಗಳು ಕೇಂದ್ರಕ್ಕೆ ವರದಿ ಸಲ್ಲಿಸಲಿವೆ ಕೇಂದ್ರದ ಮಾರ್ಗಸೂಚಿ ಪ್ರಕಾರ ರಾಜ್ಗಳು ಲಾಕ್ಡೌನ್ ಆದೇಶ ಜಾರಿ ಮತ್ತು ಅನುಸರಣೆ ಮಾಡುತ್ತಿರುವ ಬಗ್ಗೆ ಈ ತಂಡಗಳು ಗಮನ ಹರಿಸಲಿವೆ

ಕೇಂದ್ರ ಜಾರಿಗೆ ತಂದಿರುವ ಲಾಕ್ಡೌನ್ ಆದೇಶವನ್ನು ರಾಜ್ಜಗಳು ಪಾಲಿಸುತ್ತಿರುವ ಕುರಿತು ನಿಯಮಿತವಾಗಿ ನಿರ್ವಹಣೆ ಮಾಡಲಾಗುತ್ತಿದೆ ಲಾಕ್ಡೌನ್ ಉಲ್ಲಂಘಿಸುತ್ತಿರುವ ರಾಜ್ಯಗಳ ಜತೆ ಮಾತುಕತೆ ನಡೆಸಲಾಗುತ್ತಿದ್ದು ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆ ನೀಡಲಾಗುತ್ತಿದೆ ಕೆಲವು ರಾಜ್ಜಗಳಿಗೆ ಪತ್ರ ಬರೆದು ಎಚ್ವರಿಕೆ ನೀಡಲಾಗುತ್ತಿದೆ ಕೇಂದ್ರದ ಪರಿಷ್ನತ ಮಾರ್ಗಸೂಜ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ಕೇರಳ ರಾಜ್ಜ ಸರ್ಕಾರದ ಜತೆ ಮಾತುಕತೆ ನಡೆಸಲಾಗಿದೆ ಆ ರಾಜ್ಯದಲ್ಲಿ ಕೆಲವು ಚಟುವಟಿಕೆ ನಡೆಸಲು ಇಂದಿನಿಂದ ಅನುಮತಿ ನೀಡಲಾಗಿದೆ ಎಂದರು

ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಐದು ಹೊಸ ಪ್ರಕರಣಗಳು ವರದಿಯಾಗಿದೆ

ಹೆಡ್ ಬೆಂಗಳೂರು ನಗರದ ಪಾದರಾಯನಮರದಲ್ಲಿ ಸಾರ್ವಜನಿಕರ ಆರೋಗ್ನ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಮೊಲೀಸರು ಆರೋಗ್ಯ ಸಿಬ್ಬಂದಿ ಮತ್ತು ಬಿಬಿಎಂಪಿ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿದ ದುಷ್ಕರ್ಮಿಗಳ ವಿರುದ್ದ ನಿರ್ದಾಕ್ಷಣ್ಣವಾಗಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕರ್ನಾಟಕ ಮುಖ್ಡಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರ ನೀಡಿದ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಗೂಂಡಾಗಿರಿ ನಡೆಸಿರುವ ದುಷ್ಕರ್ಮಿಗಳನ್ನು ಕ್ಷಮಿಸುವ ಪ್ರತ್ನೆಯೇ ಇಲ್ಲ

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲಿರುವ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜಗೊಳಿಸುವ ಉದ್ದೇಶದಿಂದ ರಾಜ್ಜ ಸರ್ಕಾರ ಅಭಿವ್ದಿಪಡಿಸಿರುವ ಗೆಟ್ ಸೆಟ್ ಗೋ ಡಾಟ್ ಇನ್ ಆ್ಚಪ್ ಅನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿನ್ನೆ ಅನಾವರಣಗೊಳಿಸಿದರು ಮನೆಯಲ್ಲೇ ಕುರಿತು ಆನ್ಲೈನ್ನಲ್ಲಿ ಸಿಇಟಿ ಮತ್ತು ನೀಟ್ಗೆ ತರಬೇತಿ ಪಡೆಯಬಹುದಾದ ಈ ಆ್ವಪ್ ವಿದ್ವಾರ್ಥಿಗಳ ಪಾಲಿಗೆ ವರದಾನ ರಾಜ್ದದ ವಿದ್ಯಾರ್ಥಿಗಳು ವ್ಯಕ್ತಿ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂಬ ಉದ್ದೇಶದಿಂದ ಆ್ಕಂಡ್ರಾಯ್ಡ್ ಆ್ಕವ್ ಅಭಿವೃದ್ದಿ ಪಡಿಸಲಾಗಿದೆ ಇದು ವಿದ್ಕಾರ್ಥಿಗಳಿಗೆ ಇನ್ನೆರಡು ಮೂರು ದಿನಗಳಲ್ಲಿ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು

ಲಾಕ್ಡೌನ್ ಅವಧಿಯಲ್ಲಿ ಬಿಡುಗಡೆಯಾಗಿರುವ ಅನುದಾನ ಇದಾಗಿದೆ ಎಂದು ಕ್ಷಷಿ ಸಚಿವಾಲಯ ಪೇಳಿಕೆಯಲ್ಲಿ ತಿಳಿಸಿದೆ ಕೊರೊನಾ ಸಾಂಕ್ರಾಮಿಕ ರೋಗದಿಂದ ದೇಶಾದ್ಲಂತ ಎದುರಾಗಿರುವ ಸಂಕಷ್ಷ ನಿವಾರಿಸುವ ಉಪಕ್ರಮವಾಗಿ ಬಡವರಿಗೆ ಆಹಾರ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಗರೀಬ್ ಕಲ್ಕಾಣ ಯೋಜನೆಯಡಿ ಅರ್ಷ ಫಲಾನುಭವಿಗಳಿಗೆ ಆಹಾರಧಾನ್ಯ ಒದಗಿಸಲು ನಿರ್ಧರಿಸಿದೆ

ಕೊರೊನಾ ಸೋಂಕು ಪರಡುತ್ತಿರುವ ಹಿನ್ನೆಲೆಯಲ್ಲಿ ಜಾರಿಗೆ ತರಲಾಗಿರುವ ಲಾಕ್ಡೌನ್ ಆದೇಶ ಕೃಷಿ ವಲಯಕ್ಕೆ ಅನ್ವಯವಾಗುವುದಿಲ್ಲ ಆದರೆ ಕೃಷಿ ಕಾರ್ಮಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೆಲಸ ಮಾಡಬೇಕು ಎಂದು ಉನ್ನತ ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ